ಸುಧಾಕರ್ ಭೇಟಿ ಪರಿಶೀಲನೆ

ಸೊಮವಾರ ರಾಜ್ಯಪಾಲರ ಭಾಷಣದ ಮೇಲೆ ವಂದನಾ ನಿರ್ಣಯ ನಡೆಯಲಿದೆ

ಎಸ್ ಯಡಿಯೂರಪ್ಪ ರಾಜ್ಯ ಬಜೆಟ್ ಮಂಡಿಸಲಿದ್ದಾರೆ ತಿಂಗಳ ಕೊನೆಯವರೆಗೂ ಅಧಿವೇಶನ ನಡೆಯಲಿದೆ ಕರ್ನಾಟಕ ಪೌರಾಡಳಿತ ನಿಗಮಗಳ ತಿದ್ಲುಪಡಿ ಮಸೂದೆ ಭಾರತದ ರಾಷ್ಷೀಯ ಕಾನೂನು ತಾಲೆ ತಿದ್ಲುಪಡಿ ಮಸೂದೆ ಸೇರಿದಂತೆ ಪಲವು ಮಸೂದೆಗಳನ್ನು ಈಗಾಗಲೇ ಮಂಡಿಸಲಾಗಿದ್ದು ಅಂಗೀಕಾರ ಪಡೆದುಕೊಳ್ಳುವ ಸಾಧ್ಯತೆ ಇದೆ

ಬಳ್ಳಾರಿಯಲ್ಲಿ ಖಾಸಗಿ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಿದ್ದ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಂಸತ್ನಲ್ಲಿ ವಿರೋಧ ಪಕ್ಷದೊಂದಿಗೆ ಯಾವುದೇ ವಿಷಯವನ್ನು ಚರ್ಚಿಸಲು ಸಿದ್ದರಿದ್ದೇವೆ ವಿಪಕ್ಷಗಳು ಹೇಳಿಕೆ ಕೊಟ್ಟ ಆಧಾರದ ಮೇಲೆಯೂ ಚರ್ಚೆ ನಡೆಯಲಿದೆ ಸೂಸೂತ್ರವಾಗಿ ಅಧಿವೇಶನ ನಡೆಯಲು ವಿಪಕ್ಷಗಳು ಅವಕಾಶ ನೀಡಬೇಕಿದೆ ಎಂದರು ಪೌರತ್ವ ಕಾಯ್ದೆಯನ್ನು ಈ ಹಿಂದೆ ಡಾ ಮನಮೋಹನ್ ಸಿಂಗ್ ಅವರು ಪ್ರಧಾನಿಯಾಗಿದ್ದಾಗ ಮಂಡಿಸಿದ್ದರು ಜೊತೆಗೆ ರಾಜಸ್ಥಾನದ ಅಂದಿನ ಕಾಂಗ್ರೆಸ್ ಮುಖ್ಯಮಂತ್ರಿ ಕೂಡ ಪತ್ರ ಬರೆದಿದ್ದರು ಇಂದು ಕಾಂಗ್ರೆಸ್ ನಾಯಕರು ಈ ವಿಷಯದಲ್ಲಿ ಜನರನ್ನು ತಪ್ಪು ದಾರಿಗೆ ಎಳೆಯುತ್ತಿದ್ದಾರೆ ಸಿಎಎನಿಂದ ಯಾವುದೇ ಸಮುದಾಯದ ಯಾವುದೇ ನಾಗರಿಕರಿಗೆ ಸಮಸ್ಯೆ ಇಲ್ಲ ಅದು ನಾಗರೀಕತೆಯ ಹಕ್ಕು ನೀಡುವುದೇ ಹೊರತು ಕಸಿದುಕೊಳ್ಳುವುದಿಲ್ಲ ಎಂದು ಸಚಿವ ಪ್ರಹ್ಲಾದ್ ಜೋಷಿ ತಿಳಿಸಿದರು ದೇವನಹಳ್ಳಿಯ ಕೆಂಪೇಗೌಡ ಅಂತಾರಾಷ್ಷೀಯ ವಿಮಾನ ನಿಲ್ದಾಣದಲ್ಲಿ ಸ್ಮಾಪಿಸಲಾಗಿರುವ ಕರೋನಾ ವೈರಸ್ ಹೆಲ್ಪ್ ಡೆಸ್ನ್ಗೆ ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಸುಧಾಕರ್ ಇಂದು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಚೀನಾದಲ್ಲಿ ಕಂಡುಬಂದಿರುವ ಮಾರಣಾಂತಿಕ ಕರೋನಾ ವೈರಸ್ ಸೋಂಕು ಪರಡದಂತೆ ತಡೆಯಲು ಮುಂಜಾಗ್ರತಾ ಕ್ರಮವಾಗಿ ಆರೋಗ್ಯ ಇಲಾಖೆ ವಿಮಾನ ನಿಲ್ದಾಣದಲ್ಲಿ ಕರೋನಾ ವೈರಸ್ ಹೆಲ್ಪ್ಡೆಸ್ಕ್ ಸ್ವಾಪಿಸಿದೆ ಎಂದು ಸಚಿವರಿಗೆ ಬೆಂಗಳೂರು ಗ್ರಾಮಾಂತರ ಜೆಲ್ಲಾ ಆರೋಗ್ಲಾಧಿಕಾರಿ ಡಾ ಮಂಜುಳಾದೇವಿ ಮಾಹಿತಿ ನೀಡಿದರು ಸಪ್ತಪದಿ ಸರಳ ವಿವಾಹಕ್ಕೆ ಯಾವುದೇ ಆದಾಯ ಮಿತಿ ಇಲ್ಲ ಎಂದು ಮುಜರಾಯಿ ಖಾತೆ ಸಚಿವ ಕೋಟಾ ತ್ರೀನಿವಾಸ್ ಪೂಜಾರಿ ಹೇಳಿದ್ದಾರೆ ತಿರಸಿಯಲ್ಲಿಂದು ಮುಜರಾಯಿ ದತ್ತಿ ಇಲಾಖೆ ಹಾಗೂ ಜೆಲ್ಲಾಡಳಿತ ಆಯೋಜಿಸಿದ್ದ ಸಪ್ತಪದಿ ಸರಳ ಸಾಮೂಹಿಕ ವಿವಾಹ ಕುರಿತ ಸಂವಾದ ಕಾರ್ಯಕ್ರಮವನ್ನು ಉದ್ವಾಟಿಸಿ ಮಾತನಾಡಿದ ಅವರು ಬಡವರು ಮಧ್ಯಮ ವರ್ಗದ ಎಲ್ಲ ಜಾತಿ ಧರ್ಮದವರೂ ಸಪ್ತಪದಿ ಸರಳ ಸಾಮೂಹಿಕ ವಿವಾಹದಲ್ಲಿ ನೋಂದಣಿ ಮಾಡಿಸಿಕೊಂಡು ವಿವಾಹವಾಗಬಹುದಾಗಿದೆ ಎಂದರು ಸರ್ಕಾರಿ ಅಧಿಕಾರಿಗಳು ಕೂಡ ತಮ್ಮ ಮಕ್ಕಳ ಮದುವೆ ಸಪ್ತಪದಿ ಸಾಮೂಹಿಕ ವಿವಾಹದಲ್ಲಿಯೇ ಆಗುವಂತೆ ಮುತುವರ್ಜಿ ವಹಿಸಿದೇಕು ಸರಳ ವಿವಾಹವನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಇನ್ತೋಸಿಸ್ನ ಡಾ ಸುಧಾಮೂರ್ತಿಯವರು ಸಪ್ತಪದಿ ಸರಳ ಸಾಮೂಹಿಕ ವಿವಾಹ ಕಾರ್ಯಕ್ರಮದ ರಾಯಭಾರಿ ಆಗಲಿದ್ದಾರೆ ಎಂದು ಸಚಿವರು ತಿಳಿಸಿದರು ಅಂಕೋಲಾ ಶಾಸಕಿ ರೂಪಾಲಿ ನಾಯ್ನ ಮಾತನಾಡಿ ಮೊದಲ ಬಾರಿಗೆ ಸರಕಾರ ಸರಳ ಸಾಮೂಹಿಕ ವಿವಾಹ ಮಾಡುತ್ತಿರುವುದು ಹೆಮ್ನೆಯ ವಿಷಯವಾಗಿದ್ದು ಮದುವೆಗಾಗಿ ಸಾಲಮಾಡಿ ಕಷ್ಷಪಡುವವರಿಗೆ ಇದು ಸಹಕಾರಿಯಾಗಲಿದೆ ಎಂದರು ಇದಕ್ಕೂ ಮುನ್ನ ಕಾರ್ಮಿಕ ಸಚಿವ ಶಿವರಾಮ ಹೆಬ್ಲಾರ್ ಸಪ್ತಪದಿ ಸರಳ ವಿವಾಹ ರಥಕ್ಷೆ ಹಸಿರು ನಿಶಾನೆ ತೋರಿಸಿದರು

ಮಹಿಳೆ ಆಧುನಿಕ ಯುಗದಲ್ಲಿ ಶ್ರತಿಯೊಂದು ಕ್ಷೇತ್ರದಲ್ಲಿಯೂ ತನ್ನ ಅಸ್ತಿತೆಯನ್ನು ಸಾಬೀತುಪಡಿಸಿದ್ದಾಳೆ ತನ್ನ ಸಾಮರ್ಥ್ಯ ಪ್ರಾಬಲ್ಯ ಮೆರೆದಿದ್ದಾಳೆ

ಈ ಸರಣಿಯ ಭಾಗವಾಗಿ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲ್ಲೂಕಿನ ಧರ್ಮಪುರದ ವಿನೋದಮ್ನ ತರಕಾರಿ ಮಾರಿ ಜೀವನ ನಡೆಸುತ್ತಿದ್ದ ಪೋಷಕರಿಗೆ ಹೊರೆಯಾಗದಂತೆ ಪಣತೊಟ್ಟು ಕೆಎಎಸ್ ಅಧಿಕಾರಿಯಾಗಿ ಹೆತ್ತವರಿಗೆ ಹೆಮ್ಮೆ ತಂದಿದ್ದಾರೆ ಸರ್ಕಾರಿ ಶಾಲೆ ಕಾಲೇಜುಗಳಲ್ಲೇ ಓದಿ ಇಎಸ್ಐ ಆಸ್ಪತ್ರೆಯಲ್ಲಿ ಸೂಪರ್ ವೈಸರ್ ಆಗಿ ಕಾರ್ಯನಿರ್ವಹಿಸಿ ಛಲಬಿಡದ ವಿನೋದಮ್ನ ಖಜಾನೆ ಅಧಿಕಾರಿಯಾಗಿ ಅನೇಕರಿಗೆ ಸ್ವೂರ್ತಿಯಾಗಿದ್ದಾರೆ

ಈ ಬಾರಿ ಹುಣ್ಣಿಮೆ ಅಮಾವಾಸ್ಯೆ ಹಾಗೂ ಐದು ದಿನಗಳ ಕಾಲ ನಡೆದ ಶಿವರಾತ್ರಿ ಜಾತ್ರಾ ಮಹೋತ್ಸವ ಇನ್ನಿತರ ವಿಶೇಷ ಸಂದರ್ಭದಲ್ಲಿ ರಾಜ್ಯ ಮತ್ತು ಹೊರರಾಜ್ಯಗಳಿಂದ ಭಕ್ತರು ಮಹದೇಶ್ವರಬೆಟ್ಟಕ್ಕೆ ಭೇಟ ನೀಡಿದ್ದು ಹಣ ಚಿನ್ನ ಹಾಗೂ ಬೆಳ್ಳ ಪದಾರ್ಥಗಳನ್ನು ಹುಂಡಿಗೆ ಸಮರ್ಪಿಸಿದ್ದಾರೆ

ಸಾರ್ವಜನಿಕ ಕ್ಷೇತ್ರದಲ್ಲಿ ಮಹಿಳೆಯರಿಗೂ ಸಮಾನ ಪಕ್ಕುಗಳವೆ ಎಂಬುದನ್ನು ಪ್ರತಿಪಾದಿಸುವ ಉದ್ದೇಶದಿಂದ ದೇಶದ ಎಲ್ಲಾ ರಾಜಧಾನಿಗಳಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗುತ್ತಿದೆ

ರೇಣುಕಾಚಾರ್ಯ ತಿಳಿಸಿದ್ದಾರೆ ಮೇಳದ ಹಿನ್ನೆಲೆ ನಡೆಯುತ್ತಿರುವ ಸಿದ್ದತೆಗಳ ಪರಿಶೀಲನೆ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಾವಯವ ಕೃಷಿ ಸುಧಾರಿತ ತಳಿಗಳು ಸುಧಾರಿತ ತಂತ್ರಜ್ವಾನ ಇಸ್ರೇಲ್ ಮಾದರಿ ತಾಂತ್ರಿಕತೆ ಸೇರಿದಂತೆ ನೂತನ ಯಂತ್ರೋಪಕರಣಗಳ ಪ್ರದರ್ಶನ ನಡೆಯಲಿದೆ ಎಂದರು

ನಾರಾಯಣಸ್ವಾಮಿ ತಿಳಿಸಿದ್ದಾರೆ ಅರಣ್ಣ ಇಲಾಖೆ ಅನುಮತಿ ನಿರಾಕರಣೆ ನಡುವೆಯೂ ಚಾಮರಾಜನಗರ ತಾಲ್ಲೂಕಿನ ಹೆಬ್ಬಸೂರು ಗ್ರಾಮದ ಹೊರವಲಯದಲ್ಲಿನ ಕಾರಾಪುರ ಗುಡ್ಡದಲ್ಲಿ ಆಕ್ರಮ ಗಣಿಗಾರಿಕೆ ನಡೆಯುತ್ತಿದೆ ಎಂದು ಗಣಿ ಮತ್ತು ಭೂ ವಿಜ್ವಾನ ಇಲಾಖೆ ಅಧಿಕಾರಿ ಲಕ್ಷ್ಮಮ್ಮ ತಿಳಿಸಿದ್ದಾರೆ ಚಾಮರಾಜನಗರ ತಾಲೂಕಿನ ಚಂದಕವಾಡಿ ಹೋಬಳಿಯ ಹೆಬ್ಬಸೂರಿನ ಸರ್ವೇ ನಂ

ತುಮಕೂರು ಜಿಲ್ಲೆಯ ಬೀಚನಹಳ್ಳಯಲ್ಲಿ ನಿನ್ನೆ ಮಗುವನ್ನು ಕೊಂದ ಚಿರತೆಯನ್ನು ಗುಂಡಿಕ್ಕಿ ಕೊಲ್ಲುವಂತೆ ಅರಣ್ಯ ಖಾತೆ ಸಚಿವ ಆನಂದ್ಸಿಂಗ್ ಆದೇಶಿಸಿದ್ದಾರೆ ಇಂದು ಅವರು ಬೀಚನಹಳ್ಳಿಗೆ ಭೇಟಿ ನೀಡಿ ಮಗುವಿನ ಪಾಲಕರಿಗೆ ಸಾಂತ್ವನ ಹೇಳಿದ್ದಾರೆ

ದಕ್ಷಿಣ ಒಳನಾಡಿನ ಪಲವೆಡೆ ಚದುರಿದಂತೆ ಮಳೆಯಾಗಿದೆ

ಡಿ

ಮುನ್ನೂಚನೆಯಂತೆ ರಾಜ್ಯದ ಕೆಲವೆಡೆ ಮಳೆಯಾಗುವ ಸಾಧ್ಯತೆ ಇಇದೆ ಕರಾವಳಿ ಸೇರಿದಂತೆ ದಕ್ಷಿಣ ಮತ್ತು ಉತ್ತರ ಒಳನಾಡಿನಲ್ಲಿ ಒಣಹವೆ ಮುಂದುವರಿಯಲಿದೆ